ಚೀನಾದಲ್ಲಿ ಇಂದು ಬಿಡಬ್ಲೂ ಎಫ್ ವಿಶ್ವ ಬ್ಯಾಡ್ಮಿಂಟನ್ ಅಂತಿಮ ಸುತ್ತಿನ ಪಂದ್ಯಾವಳಿ ಪಿ

ಸಿಂಧು ಮೊದಲ ಪಂದ್ಯ

ಭಾರತದಲ್ಲಿ ನೆಲೆಸಿದ್ದೂ ಪೌರತ್ನ ಹಕ್ಕು ಮತ್ತು ಇತರ ಸವಲತ್ತುಗಳನ್ನು ಪಡೆಯಲು ಇದುವರೆಗೆ ಸಾಧ್ಯವಾಗದೇ ಇರುವ ಇಂತಹ ನಾಗರಿಕರ ಅನಿಶ್ಚಿತತೆಯನ್ನು ಉದ್ದೇಶಿತ ವಿಧೇಯಕ ನಿವಾರಿಸಲಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ದೆಹಲಿಯಲ್ಲಿ ಇಂದು ಬೆಳಗ್ಗೆ ನಡೆದ ಬಿಜೆಪಿ ಸಂಸದೀಯ ಪಕ್ಷದ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಖಾತೆಯ ಸಚಿವ ಪ್ರಹ್ನಾದ್ ಜೋಷಿ ಪ್ರಧಾನಮಂತ್ರಿಗಳ ಈ ಪ್ರತಿಪಾದನೆಯನ್ನು ಪ್ರಸ್ತುತಪಡಿಸಿದರು ದೇಶದ ಇತಿಹಾಸದ ಪುಣಗಳಲ್ಲಿ ಈ ಮಸೂದೆ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಲಡುತ್ತದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾಗಿ ಅವರು ತಿಳಿಸಿದರು ಸಂಸತ್ತಿನ ಮೇಲ್ಮನೆಯಲ್ಲಿ ಬಹುಮತದೊಂದಿಗೆ ಈ ವಿಧೇಯಕ ಅನುಮೊದನೆ ಪಡೆಯಲಿದೆ ಎಂದು ಪ್ರಹ್ವಾದ್ ಜೋಷಿ ವಿಶ್ವಾಸ ವ್ಯಕ್ತಪಡಿಸಿದರು

ಅನುಸೂಚಿತ ಜಾತಿ ಮತ್ತು ಪಂಗಡದ ಸಮುದಾಯ ದೀರ್ಘಕಾಲದಿಂದಲೂ ಹಿಂದುಳಿದಿರುವ ಕಾರಣ ಮೀಸಲಾತಿ ಅವಧಿಯನ್ನು ವಿಸ್ತರಿಸಲಾಗುತ್ತಿದೆ ಹೊಸ ಪೀಳಿಗೆಯ ನಾಯಕತ್ನ ಹುಟ್ಟಿಕೊಳ್ಳುತ್ತಿದ್ದು ಅಂಥವರಿಗೆ ರಾಜಕೀಯ ಮೀಸಲಾತಿ ಕಲ್ಸಿಸುವ ಅಗತ್ಯವಿದೆ ಈ ಸಮುದಾಯದ ಮೀಸಲಾತಿಯ ಕೆನೆಪದರದ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಅಗತ್ಯವಿಲ್ಲ ಎಂದು ರವಿಶಂಕರ್ ಪ್ರಸಾದ್ ಹೇಳಿದರು ಖಾಸಗಿ ವಲಯದಲ್ಲಿ ಮೀಸಲಾತಿ ಸೌಲಭ್ಯ ಕಲ್ಸಿಸುವ ಬೇಡಿಕೆ ಕುರಿತಂತೆ ಪ್ರತಿಕ್ರಿಯಿಸಿದ ಸಚಿವರು ಈ ವಿಚಾರದಲ್ಲಿ ಖಾಸಗಿ ಔದ್ಯಮಿಕ ವಲಯ ಸೂಕ್ಷ್ಮತೆಯನ್ನು ಹೊಂದಿದೆ ಉನ್ನತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವಕಾಶ ವಂಚಿತ ಸಮುದಾಯಗಳಿಗೆ ಹೆಚ್ಚು ಪ್ರಾತಿನಿಧ್ಯ ನೀಡುವ ಕುರಿತಂತೆ ಸುಪ್ರೀಂ ಕೋರ್ಟ್ ಆಶಯಗಳನ್ನು ಸಾಕಾರಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು

ಅಂತಾರಾಷ್ಟೀಯ ಗ್ರಾಹಕ ಉಪಗ್ರಹವನ್ನು ನ್ಯೂ ಸ್ವೇಸ್ ಇಂಡಿಯಾ ಲಿಮಿಟೆಡ್ನ ವಾಣಿಜ್ಯ ವ್ಯವಸ್ದೆಯಡಿಯಲ್ಲಿ ಉಡಾವಣೆ ಮಾಡಲಾಗುತ್ತಿದೆ ಜಾರ್ಖಂಡ್ ವಿಧಾನಸಭೆಯ ಮೂರನೇ ಹಂತದ ಚುನಾವಣೆಗೆ ಬಹಿರಂಗ ಪ್ರಚಾರ ನಿನ್ನೆ ಸಂಜೆ ಕೊನೆಗೊಂಡಿದೆ

ರಾಂಚಿ ಹಜಾರಿಭಾಗ್ ಗಿರಿಧಿ ಬೊಕಾರೋ ಛತ್ರಾ ರಾಮಗರ್ ಸರಾಯಿಕೇಲಾ ಖರಸ್ವಾನ್ ಮತ್ತು ಕೊಡೆರ್ಮಾ ಜಿಲ್ಲೆಗಳಲ್ಲಿ ಈ ಹಂತದಲ್ಲಿ ಚುನಾವಣಿ ನಡೆಯುತ್ತಿದೆ

ಅಖಿಲ ಜಾರ್ಖಂಡ್ ವಿದ್ಯಾರ್ಥಿ ಒಕ್ಕೂಟ ಎಜೆಎಸ್ ಯು ಮುಖ್ಯಸ್ಥ ಸುದೇಶ್ ಮಹತೋ ಜಾರ್ಖಂಡ್ ವಿಕಾಸ ಮೋರ್ಚಾ ಅಧ್ಯಕ್ಷ ಬಾಬು ಲಾಲ್ ಮರಾಂದಿ ರಾಜ್ಯ ಶಿಕ್ಷಣ ಸಚಿವ ನೀರಾ ಯಾದವ್ ಮಾಜಿ ಸಚಿವ ಮತ್ತು ಕಾರ್ಮಿಕ ನಾಯಕ ರಾಜೇಂದ್ರ ಪ್ರಸಾದ್ ಸಿಂಗ್ ಈ ಹಂತದಲ್ಲಿ ಕಣದಲ್ಲಿರುವ ಪ್ರಮುಖರಾಗಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈಗಾಗಲೇ ಪೂರ್ಣಗೊಂಡಿರುವ ಮೂಲಸೌಕರ್ಯಾಭಿವೃದ್ದಿ ಯೋಜನೆಗಳನ್ನು ಹಸ್ತಾಂತರಿಸಬೇಕು ಎಂದು ಎಲ್ಲಾ ಸರ್ಕಾರಿ ಇಲಾಖೆಗಳಿಗೆ ಸೂಚಿಸಲಾಗಿದೆ

ಜಿಎಸ್ಟಿ ಸಂಗ್ರಹದಿಂದ ಕೇಂದ್ರದ ಪಾಲನ್ನು ರಾಜ್ಯಗಳಿಗೆ ಬಿಡುಗಡೆ ಮಾಡಿಲ್ಲ ಎನ್ನುವ ವಿಷಯ ಕುರಿತಂತೆ ತೆಲಂಗಾಣ ರಾಷ್ಟೀಯ ಸಮಿತಿ ಪಕ್ಷದ ಸಂಸದರ ಗದ್ದಲದಿಂದಾಗಿ ರಾಜ್ಯಸಭೆಯ ಕಲಾಪವನ್ನು ಮಧ್ಯಾಹ್ವದವರೆಗೆ ಮುಂದೂಡಲಾಗಿತ್ತು ಇಂದು ಬೆಳಗ್ಗೆ ಸದನ ಸೇರುತ್ತಿದ್ದಂತೆಯೇ ಟಿಆರ್ಎಸ್ ಪಕ್ಷದ ಕೆ

ವಿಷಯದಲ್ಲಿ ಮಧ್ಯ ಪ್ರವೇಶಿಸಿ ತಕ್ಷಣ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚಿಸಬೇಕೆಂದು ಅವರು ಸಭಾಪತಿ ಎಂ ವೆಂಕಯ್ನನಾಯ್ತು ಅವರನ್ನು ಒತ್ತಾಯಿಸಿದರು ಆದರೆ ಈ ವಿಷಯವನ್ನು ಕೈಗೆತ್ತಿಕೊಳ್ಳಲು ವೆಂಕಯ್ಯನಾಯ್ಡು ಅನುಮತಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಟಿಆರ್ಎಸ್ ಸಂಸದರು ಸದನದ ಬಾವಿಗೆ ಧಾವಿಸಿ ಫಲಕಗಳನ್ನು ಪ್ರದರ್ಶಿಸಿದರು ಕಾಂಗ್ರೆಸ್ ಎಡಪಕ್ಷಗಳು ಹಾಗೂ ಇತರ ಕೆಲವು ಪಕ್ಷಗಳ ಸದಸ್ಯರೂ ಸಹ ಇದಕ್ಕೆ ಬೆಂಬಲ ನೀಡಿದರು

ಚರ್ಚೆ ಪ್ರಗತಿಯಲ್ಲಿದೆ

ಅವರು ಹವಾಮಾನ ಬದಲಾವಣೆಗೆ ಕಾರಣವಾಗುತ್ತಿರುವ ಅಂಶಗಳನ್ನು ತಗ್ಗಿಸುವಲ್ಲಿ ಭಾರತ ಸ್ವಷ್ನ ನಿಲುವನ್ನು ಹೊಂದಿದೆ ಎಂದು ಹೇಳಿದರು ಹವಾಮಾನ ಬದಲಾವಣೆ ಎನ್ನುವುದು ಕಟು ಸತ್ಯವಾಗಿದ್ದು ಜಗತ್ತು ಇದನ್ನು ಗುರುತಿಸಿದೆ ಮತ್ತು ಪ್ನ್ಹಾರಿಸ್ ಸಮಾವೇಶದಲ್ಲಿ ಈ ಕುರಿತಂತೆ ರೂಪಿಸಲಾಗಿರುವ ಅಂಶಗಳನ್ನು ಅಳವಡಿಸಿಕೊಂಡಿದೆ ಎಂದು ಸೆಚಿವರು ತಿಳಿಸಿದರು

ಚೀನಾದಲ್ಲಿ ಇಂದಿನಿಂದ ಆರಂಭವಾಗಲಿರುವ ಬಿಡಬ್ಲೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಟಿಂಟನ್ ಟೂರ್ನಿಯಲ್ಲಿ ಭಾರತದ ಪಿ

ಸಿಂಧು ಇಂದು ತನ್ನ ಅಭಿಯಾನ ಆರಂಭಿಸಲಿದ್ದಾರೆ ಈ ಋತುಮಾನದ ಕೊನೆಯ ಟೂರ್ನಿ ಇದಾಗಿದ್ದು ಜಪಾನ್ನ ಅಕಾನೆ ಯಮಗುಚ್ಚಿ ವಿರುದ್ದ ಹೋರಾಡೆಲಿದ್ದಾರೆ ಉಳಿದಂತೆ ಸಿಂಗಲ್ಬ್ ವಿಭಾಗದಲ್ಲಿ ಸ್ಟೆನಾ ನೆಹ್ಲಾ ಲ್ ಕಿಡಂಬಿ ಶ್ರೀಕಾಂತ್ ಪಿ

ಸಾಯಿಪ್ರಣೀತ್ ಸಹ ಪಾಲ್ಗೊಂಡಿದ್ದಾರೆ ಪುರುಷರ ಡಬಲ್ಪ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಹಾಗೂ ಚಿರಾಗ್ ಶೆಟ್ಟಿ ಜೋದಿ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಅಶ್ವಿನಿ ಪೊನ್ನಪ್ಪ ಹಾಗೂ ಎನ್ ಸಿಕ್ಕಿರೆಡ್ಡಿ ಮಹಿಳೆಯರ ಡಬಲ್ಸ್ನಲ್ಲಿ ಆಡಲಿದ್ದು ಪ್ರಣವ್ ಜರ್ರಿ ಚೋಪ್ರಾ ಹಾಗೂ ಎನ್ ಸಿಕ್ಕಿ ರೆದ್ದಿ ಮಿಶ್ರ ದಬಲ್ಸ್ನಲ್ಲಿ ಕಣಕ್ಕಿ ಳಿಯಲಿದ್ದಾರೆ